ಆರು ರಾಜ್ಯಗಳಲ್ಲಿ ಗರೀಬ್ ಕಲ್ಟಾಣ್ ರೋಜ್ಗಾರ್ ಯೋಜನೆಗೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಚಾಲನೆ ಲಾಕ್ಡೌನ್ ಸಂಕಷ್ಷದಿಂದ ಹೈರಾಣಾಗಿರುವ ವಲಸೆ ಕಾರ್ಮಿಕರಿಗೆ ಅವರ ಗ್ರಾಮದಲ್ಲೇ ಉದ್ಲೋಗದ ಭರವಸೆ

ಮೇಕ್ ಇನ್ ಇಂಡಿಯಾ ಯೋಜನೆಯಡಿ ಭಾರತದಲ್ಲಿ ಹಡಗು ಕಾರ್ಯಾಚರಣೆಗೆ ವಿಶ್ವದ ಹಡಗು ಮಾಲೀಕರಿಗೆ ಆಹ್ವಾನ

ಲಡಾಕ್ ಗಡಿಯಲ್ಲಿ ಯಾವುದೇ ಪರಿಸ್ತಿತಿ ಎದುರಿಸಲು ಭಾರತೀಯ ವಾಯುಪಡೆ ಸಜ್ಜು ವಾಯುಪಡೆ ಮುಖ್ಚಿಸ್ತರ ಹೇಳಿಕೆ

ದೇಶದ ನಗರಗಳ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಗಳಲ್ಲಿ ದುಡಿದು ನಗರ ಪ್ರದೇಶಗಳನ್ನು ಅಲಂಕರಿಸುತ್ತಿದ್ದ ಲಕ್ಷಾಂತರ ಕುಶಲ ಕಾರ್ಮಿಕರು ಕೊರೊನಾ ಸಂಕಷ್ಷದಿಂದಾಗಿ ಅವರ ಸ್ವ ಗ್ರಾಮಗಳಿಗೆ ಹಿಂದಿರುಗಿದ್ದಾರೆ ಅವರಿಗೆ ಅವರ ಗ್ರಾಮಗಳಲ್ಲೇ ಉದ್ಯೋಗ ಒದಗಿಸುವ ಮೂಲಕ ಜೀವನ ನಿರ್ವಹಣೆಗೆ ನೆರವಾಗುವುದು ಮತ್ತು ಆ ಗ್ರಾಮಗಳನ್ನು ಅಭಿವೃದ್ದಿಪಡಿಸುವುದು ಕೇಂದ್ರ ಸರ್ಕಾರದ ಉದ್ದೇಶವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರಮೋದಿ ಹೇಳಿದ್ದಾರೆ ದೆಹಲಿಯಲ್ಲಿ ವಿಡಿಯೋ ಕಾಸ್ಪರೆನ್ಸ್ ಮೂಲಕ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಗರೀಬ್ ಕಲ್ಕಾಣ್ ರೋಜ್ಗಾರ್ ಯೋಜನೆಗೆ ಬಿಹಾರದ ಖಗಾಡಿಯಾದಲ್ಲಿ ಚಾಲನೆ ನೀಡಿ ಅವರು ಮಾತನಾಡಿದರು ಕೊರೊನಾ ವೈರಾಣು ಸೋಂಕಿನ ಸಂದರ್ಭದಲ್ಲಿ ವಿಧಿಸಲಾದ ಲಾಕ್ಡೌನ್ನಿಂದ ತೀವ್ರ ಸಂಕಷ್ಷಕ್ಕೆ ಒಳಗಾಗಿ ಅನಿವಾರ್ಯವಾಗಿ ತಮ್ನ ಸ್ವಂತ ಗ್ರಾಮ ಮತ್ತು ರಾಜ್ಯಗಳಿಗೆ ಹಿಂದಿರುಗಿರುವ ಸಾವಿರಾರು ವಲಸೆ ಕಾರ್ಮಿಕರಿಗೆ ಉದ್ಯೋಗ ನೀಡುವ ಸಲುವಾಗಿ ಈ ಐತಿಹಾಸಿಕ ಯೋಜನೆಯನ್ನು ಕೇಂದ್ರ ಸರ್ಕಾರ ರೂಪಿಸಿದೆ ಎಂದು ಅವರು ಹೇಳಿದರು ಲಾಕ್ಡೌನ್ನಿಂದಾಗಿ ದೇಶದ ಲಕ್ಷಾಂತರ ಕುಶಲಕಾರ್ಮಿಕರು ಕೆಲಸವಿಲ್ಲದೆ ಪರದಾಡುವ ಸ್ವಿತಿಯನ್ನು ಅನುಭವಿಸಬೇಕಾಯಿತು ಇದೀಗ ಗ್ರಾಮಗಳಿಗೆ ಮರಳಿರುವ ಈ ಕಾರ್ಮಿಕರ ಕೌಶಲ್ವವನ್ನು ಬಳಸಿಕೊಂಡು ಗ್ರಾಮಗಳ ಮೂಲಸೌಕರ್ಯ ಅಭಿವೃದ್ದಿಗೆ ನೆರವಾಗುವುದು ಮತ್ತು ಆ ಮೂಲಕ ಅವರ ಜೀವನ ನಿರ್ವಹಣೆಗೆ ಸಹಾಯ ಮಾಡುವುದು ಸರ್ಕಾರದ ಉದ್ದೇಶವಾಗಿದೆ ಅತಿ ಹೆಚ್ಚು ಸಂಚ್ಕೆಯಲ್ಲಿ ತಮ್ಮ ಗ್ರಾಮಗಳಿಗೆ ವಾಪಸ್ಗಾಗಿರುವ ವಲಸೆ ಕಾರ್ಮಿಕರ ಮೂಲ ರಾಜ್ಯಗಳಲ್ಲಿ ಯೋಜನೆಯನ್ನು ಆರಂಭಿಸಲಾಗುತ್ತಿದೆ ಎಂದರು ಲಾಕ್ಡೌನ್ ಅವಧಿಯಲ್ಲಿ ಉತ್ತರ ಪ್ರದೇಶದ ಉನ್ನಾವ್ ಗ್ರಾಮದ ಸರ್ಕಾರಿ ಶಾಲೆಯನ್ನು ಕೊರೊನಾ ಕ್ವಾರಂಟೈನ್ ಕೇಂದ್ರವನ್ನಾಗಿ ಪರಿವರ್ತಿಸಲಾಗಿತ್ತು

ಈ ಸುಧಿಯಿಂದ ಪೇರಣೆ ಪಡೆದು ಗರೀಬ್ ಕಲಾಣ್ ರೋಜ್ಗಾರ್ ಯೋಜನೆಯನ್ನು ಸರ್ಕಾರ ರೂಪಿಸಿದೆ ಯಾವೊಬ್ಬ ವಲಸೆ ಕಾರ್ಮಿಕನ ಕುಶಲತೆಯೂ ವ್ವರ್ಥವಾಗಬಾರದು ಅವರು ಈಗ ವಾಪಸಾಗಿರುವ ಗ್ರಾಮಗಳಲ್ಲಿ ಅವರ ಮನೆಗಳ ಸಮೀಪವೇ ತಮ್ನ ಕುಟುಂಬದ ಸದಸ್ನರು ಮತ್ತು ಬಂಧುಮಿತ್ರರ ಸಮೀಪದಲ್ಲೇ ಅವರಿಗೆ ಉದ್ಲೋಗ ನೀಡುವ ಮೂಲಕ ಇದುವರೆಗೆ ನಗರಗಳನ್ನು ಅಲಂಕರಿಸಿದ ಕಾರ್ಮಿಕರಿಗೆ ತಮ್ಮ ತಮ್ಮ ಗ್ರಾಮಗಳನ್ನು ಅಲಂಕರಿಸುವ ಅವಕಾಶ ದೊರೆಕಿಸಿಕೊಡುವುದು ಯೋಜನೆಯ ಆಶಯವಾಗಿದೆ ಎಂದು ಪ್ರಧಾನಿ ಹೇಳಿದರು

ಈ ಯೋಜನೆಯಡಿ ವಲಸೆ ಕಾರ್ಮಿಕರ ಕೌಶಲ್ಲಗಳಿಗೆ ಅನುಗುಣವಾಗಿ ಅವರಿಗೆ ಉದ್ಲೋಗ ನೀಡಲಾಗುವುದು

ವಲಸೆ ಕಾರ್ಮಿಕರೊಂದಿಗೆ ಗ್ರಾಮೀಣ ನಾಗರಿಕರಿಗೆ ಜೀವನ ನಿರ್ವಹಣೆಗೆ ನೆರವಾಗುವ ಉದ್ಲೋಗಾವಕಾಶಗಳನ್ನು ಒದಗಿಸುವ ಉದ್ಲೇಶದ ಈ ಯೋಜನೆಯಿಂದ ದೇಶದ ಗ್ರಾಮೀಣ ಪ್ರದೇಶದಲ್ಲಿ ಬೃಹತ್ ಸಂಖ್ಲೆಯ ಉದ್ಲೋಗಾವಕಾಶಗಳು ಸೃಷ್ಷಿಯಾಗಲಿವೆ ಎಂದು ಮೊನ್ನೆ ಯೋಜನೆಯ ಬಗ್ಗೆ ಮಾಹಿತಿ ನೀಡಿದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದರು

ವಿಡಿಯೋ ಸಂವಾದದ ವೇಳೆ ಆರು ರಾಜ್ಯಗಳ ವಲಸೆ ಕಾರ್ಮಿಕರನ್ನು ಪ್ರತಿನಿಧಿಸಿದ್ದ ಫಲಾನುಭವಿಗಳೊಂದಿಗೂ ಸಹ ಪ್ರಧಾನಮಂತ್ರಿ ಮಾತನಾಡಿದರು ಮೇಕ್ ಇನ್ ಇಂಡಿಯಾ ಯೋಜನೆಯ ಪ್ರಯೋಜನ ಪಡೆದುಕೊಳ್ಳಲು ಭಾರತದಲ್ಲಿ ತಮ್ಮ ಪಡಗುಗಳನ್ನು ಕಾರ್ಯಾಚರಣೆ ನಡೆಸಲು ಪಡಗು ಸಚಿವಾಲಯ ವಿಶ್ವಾದ್ಯಂತ ಪಡಗು ಮಾಲೀಕರನ್ನು ಆಹ್ನಾನಿಸಿದೆ ಎಲ್ಲಾ ಸೇವೆಗಳ ಸಾರ್ವಜನಿಕ ಸಂಗ್ರಹಣೆಗಾಗಿ ಸರ್ಕಾರ ಇತ್ತೀಚೆಗೆ ತನ್ನ ಮೇಕ್ ಇನ್ ಇಂಡಿಯಾ ನೀತಿಯನ್ನು ಪರಿಷ್ಠರಿಸಿದೆ

ಸರ್ಕಾರದ ಸರಕು ಸಾರಿಗೆ ನೀತಿಯ ಅನುಷ್ಣಾನಕ್ಕಾಗಿ ಭಾರತೀಯ ಪಡಗು ಉದ್ದಮದ ಸಿದ್ದತೆಯ ಕುರಿತು ಪಡಗು ಸಚಿವ ಮನ್ನುಖ್ ಮಾಂಡವಿಯಾ ಶ್ರಗತಿ ಪರಿಶೀಲನೆ ನಡೆಸಿದರು ಲೇಹ್ನಲಿ ಉಂಟಾಗುವ ಯಾವುದೇ ಪರಿಸಿತಿಯನ್ನು ಎದುರಿಸಲು ಭಾರತೀಯ ವಾಯು ಪಡೆ ಸಂಪೂರ್ಣ ಸನ್ನದವಾಗಿದೆ ಎಂದು ಏರ್ ಛೀಫ್ ಮಾರ್ಷಲ್ ಆರ್

ಎಸ್

ಹೈದರಾಬಾದ್ ದುಂಡಿಗಲ್ನಲ್ಲಿಂದು ವಿರ್ಪಡಿಸಿದ್ದ ನಿರ್ಗಮನ ಪಥಸಂಚಲನದಲ್ಲಿ ಮಾತನಾಡಿದ ಅವರು ಲೇಹ್ ಪ್ರದೇಶದಲ್ಲಿ ಗಸ್ನು ಹೆಚ್ಚಳ ಸೇರಿದಂತೆ ಎಲ್ಲಾ ಅಗತ್ತ ಕ್ರಮಗಳನ್ನು ವಾಯುಪಡೆ ಕೈಗೊಂಡಿದೆ ಎಂದರು

ಈ ಬಾರಿ ಯೋಗದಿನವನ್ನು ಕೊರೊನಾ ಸಂಕಷ್ಷದ ಸಮಯದಲ್ಲಿ ಆಚರಿಸಲಾಗುತ್ತಿದೆ ಸಾಮಾನ್ಯವಾಗಿ ಸಾರ್ವಜನಿಕರ ಪಾಲ್ಗೊಳ್ದುವಿಕೆಯೊಂದಿಗೆ ಸಾಮೂಹಿಕವಾಗಿ ಆಚರಿಸಲಾಗುತ್ತಿದ್ದ ಯೋಗದಿನವನ್ನು ಈ ಬಾರಿ ಮನೆಯೊಳಗೆ ಆಚರಿಸುವ ಪರಿಸ್ಥಿತಿ ಬಂದಿದೆ ಎಂದು ವಿಡಿಯೋ ಸಂದೇಶದಲ್ಲಿ ಪ್ರಧಾನಮಂತ್ರಿ ತಿಳಿಸಿದ್ದಾರೆ

ನಾಗೇಂದ್ರ ಯೋಗದಿಂದ ಮಾನಸಿಕ ಒತ್ತಡದ ನಿಯಂತ್ರಣ ಸಾಧ್ಯವಿದ್ದು